ದಲ್ಲೆಲಾಮಾ ಉತ್ತರಾಧಿಕಾರಿ ಆಯ್ಕೆ ವಿಚಾರದಲ್ಲಿ ಚೀನಾದ ಹಸ್ತಕ್ಷೇಪವನ್ನು ನಿಲ್ಲಿಸಲು ವಿಶ್ವಸಂಸ್ಲೆಯ ಮಧ್ಯಪ್ರವೇಶಕ್ಷೆ ಅಮೆರಿಕದ ಮನವಿ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

ವಿವಾದಿತ ನಿವೇಶನವನ್ನು ರಾಮಮಂದಿರ ನಿರ್ಮಾಣಕ್ಕಾಗಿ ಆ ಟ್ರಸ್ಟಿಗೆ ಹಸ್ತಾಂತರಿಸಬೇಕು ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ

ಇದು ಸರ್ವಾನುಮತದ ತೀರ್ಮ ಎಂದು ಐವರು ನ್ಯಾಯಾಧೀಶರಿದ್ದ ಸಾಂವಿಧಾನಿಕ ಪೀಠದ ನೇತೃತ್ವ ವಹಿಸಿದ್ದ ಮುಖ್ಯನ್ಯಾಯಮೂರ್ತಿ ರಂಜನ್ ಗೋಗೊಯ್ ಸ್ಪಪ್ಪಪಡಿಸಿದರು ಪ್ರಕರಣದ ಮತ್ತೊಬ್ಬ ಕಕ್ಷಿಧಾರನಾಗಿದ್ದ ನಿರ್ಮೋಹಿ ಅಖಾಡಗೆ ಕೇಂದ್ರ ಸರ್ಕಾರಕ್ಕೂ ಒಪ್ಪಿಗೆ ಆದ್ದಲ್ಲಿ ಟ್ರಸ್ಟನಲ್ಲಿ ಪ್ರಾತಿನಿಧಿತ್ವ ನೀಡಬಹುದು ಎಂದು ನ್ಯಾಯಪೀಠ ತಿಳಿಸಿದೆ ವಿವಾದಿತ ಜಮೀನಿನ ಸಂಪೂರ್ಣ ನಿಯಂತ್ರಣಕ್ಕಾಗಿ ನಿರ್ಮೋಹಿ ಅಖಾಡ ಸಲ್ಲಿಸಿದ್ದ ಮನವಿ ಅರ್ಜೆಯನ್ನು ಸುಪ್ರೀಂಕೋರ್ಟ್ ತಿರಸ್ಕರಿಸಿದೆ

ವಿವಾದಿತ ನಿವೇಶನ ತ್ರೀರಾಮ ದೇವರ ಜನ್ಹ್ವಳವೆಂದು ಹಿಂದೂಗಳು ನಂಬಿದರೆ ಮುಸ್ಲಿಮರು ಕೂಡ ಇದನ್ನೇ ಹೇಳುತ್ತಾರೆ ವಿವಾದಿತ ಸ್ಥಳದಲ್ಲಿರುವ ಮಸೀದಿ ಕಟ್ಟಡವನ್ನು ಖಾಲಿ ನಿವೇಶನದಲ್ಲಿ ನಿರ್ಮಿಸಿಲ್ಲ ಈಗ ಇರುವ ಮಸೀದಿಯ ಕೆಳಗೆ ಬೇರೊಂದು ಕಟ್ಟಡದ ಅವಶೇಷಗಳವೆ ಎಂದು ಭಾರತದ ಪ್ರಾಚ್ಯವಸ್ತು ಸರ್ವೇಕ್ಷಣ ಇಲಾಖೆ ಸಾಕಷ್ಟು ಸಾಕ್ಷ್ಯಗಳನ್ನು ಒದಗಿಸಿದೆ ಎಂದು ತೀರ್ಪಿನಲ್ಲಿ ಹೇಳಲಾಗಿದೆ

ನಂತರ ಅವರು ಸಭೆಯನ್ನು ಉದ್ದೇತಿಸಿ ಮಾತನಾಡಿ ಗುರುನಾನಕ್ ದೇವ್ಜೀ ಅವರ ಸಿದ್ಧಾಂತಗಳು ಕೇವಲ ಸಿಖ್ ಧರ್ಮೀಯರಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಮಾನವೀಯತೆ ಮತ್ತು ಸಹೋದರತೆಯ ಸಂದೇಶವನ್ನು ಸಾರುತ್ತವೆ ಎಂದರು ಇದಕ್ಕೂ ಮುನ್ನ ಸುಲ್ತಾನ್ಪುರ್ ಲೋಧಿಯಲ್ಲಿರುವ ಬೇರ್ ಸಾಹೇಬ್ ಗುರುದ್ವಾರದಲ್ಲಿ ಅವರು ಪ್ರಾರ್ಥನೆ ಸಲ್ಲಿಸಿದರು

ಈ ಪವಿತ್ರ ಸ್ಥಳದಿಂದಲೇ ಗುರುನಾನಕ್ ಅವರು ಮಾನವೀಯತೆ ಮತ್ತು ವಿಶ್ವ ಸಹೋದರತೆಯ ಸಂದೇಶವನ್ನು ನೀಡಿದ್ದರು ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಮತ್ತು ಕೇಂದ್ರ ಆಹಾರ ಸಂಸ್ಕರಣೆ ಉದ್ದಮಗಳ ಖಾತೆಯ ಸಚಿವರಾದ ಪರ್ಸಿವುತ್ಕೌರ್ ಬಾದಲ್ ಸುಲ್ತಾನ್ಪುರ್ ಲೋಧಿಯಲ್ಲಿ ಪ್ರಧಾನಮಂತ್ರಿಗಳನ್ನು ಬರಮಾಡಿಕೊಂಡರು ಇಂದು ಲೋಕಾರ್ಪಣೆಗೊಂಡಿರುವ ಸಂಯೋಜಿತ ಚೆಕ್ಪೋಸ್ಟ್ ಭಾರತದ ಸಿಖ್ ಯಾತ್ರಿಕರು ಪಾಕಿಸ್ತಾನದಲ್ಲಿರುವ ಪವಿತ್ರ ಕರ್ತಾರ್ಪುರ್ ಸಾಹೇಬ್ ಗುರುದ್ವಾರಾಗೆ ಭೇಟಿ ನೀಡುವ ಕಾರಿಡಾರ್ನ ಮುಖ್ಯದ್ವಾರವಾಗಿದೆ

ರಾಮಜನ್ನ ಭೂಮಿ ಬಾಬ್ರಿ ಮಸೀದಿ ಭೂ ವಿವಾದ ಕುರಿತಂತೆ ಸುಪ್ರೀಂಕೋರ್ಟ್ ಇಂದು ಪ್ರಕಟಿಸಿರುವ ಮಹತ್ವದ ತೀರ್ಪನ್ನು ಗೃಹ ಸಚಿವ ಅಮಿತ್ ಶಾ ಸ್ವಾಗತಿಸಿದ್ದಾರೆ ಈ ತೀರ್ಮ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಮತ್ತಷ್ಟು ಬಲಪಡಿಸಿದೆ ಇದಕ್ಕಾಗಿ ನ್ಯಾಯಪೀಠದ ಪ್ರತಿಯೊಬ್ಬ ನ್ಯಾಯಮೂರ್ತಿಯನ್ನು ತಾವು ಅಭಿನಂದಿಸುವುದಾಗಿ ಅವರು ಹೇಳಿದರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ದೇಶದ ನಾಗರಿಕರು ಗೌರವಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಇಂದು ಬೆಳಗ್ಗೆ ತೀರ್ಮ ಪ್ರಕಟವಾಗುವ ಮುನ್ನ ದೇಶಾದ್ಯಂತ ಕೈಗೊಂಡಿರುವ ಭದ್ರತಾ ವ್ಯವಸ್ಥೆಗಳನ್ನು ಸಚಿವರು ಪರಿಶೀಲಿಸಿದರು ಈ ಸಭೆಯಲ್ಲಿ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಗೃಹ ಇಲಾಖೆಯ ಕಾರ್ಯದರ್ತಿ ಅಜಿತ್ ಭಲ್ಲಾ ಬೇಹುಗಾರಿಕೆ ಇಲಾಖೆಯ ನಿರ್ದೇಶಕ ಅರವಿಂದ ಕುಮಾರ್ ಮತ್ತು ಪಲವು ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಹಾರಾಷ್ಟ ಮುಖ್ಯಮಂತ್ರಿ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ನಿಸ್ನೆ ರಾಜೀನಾಮೆ ನೀಡಿದ ಬಳಕ ಮುಖ್ಯಮಂತ್ರಿ ಕಾರ್ಯಾವಧಿಯ ಪಂಚಿಕೆ ಸೂತ್ರದ ಬಗ್ಗೆ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಕೂಟದ ನಡುವೆ ಬಿಕ್ಕಟ್ವು ಬಗೆಹರಿಯದ ಹಿನ್ನೆಲೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಜನಾದೇಶ ಪಡೆದಿರುವ ಪಕ್ಷವನ್ನು ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನಿಸಬೇಕು ಎಂದು ಕಾಂಗ್ರೆಸ್ ಪ್ರತಿಕ್ರಿಯಿಸಿದೆ ಫಡ್ನವೀಸ್ ರಾಜ್ಯಪಾಲ ಭಗತ್ಸಿಂಗ್ ಕೋಶಿಯಾರಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ ನಂತರ ಕಾಂಗ್ರೆಸ್ ನಾಯಕರು ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಅವರನ್ನು ಮುಂಬೈನಲ್ಲಿ ಭೇಟಿಯಾದರು ರಾಜ್ಯದಲ್ಲಿ ಎದುರಾಗಿರುವ ಸಂದಿಗ್ದ ಪರಿಸ್ಥಿತಿಯಲ್ಲಿ ರಾಜ್ಯಪಾಲರು ನಿರ್ಣಾಯಕ ಪಾತ್ರ ವಹಿಸಬೇಕು ಈ ಹಿಂದಿನ ಉದಾಹರಣೆಗಳಂತೆ ನಿರ್ಧಾರ ಕೈಗೊಳ್ಳಬೇಕು ಎಂದು ಮಹಾರಾಷ್ಟ ಕಾಂಗ್ರೆಸ್ ಅಧ್ಯಕ್ಷ ಬಾಳ ಸಾಹೇಬ್ ತೋರಟ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ನಾಯಕರಾದ ಸುಶೀಲ್ ಕುಮಾರ್ ಶಿಂಧೆ ಪೃಥ್ಟಿರಾಜ್ ಚೌಹಾಣ್ ಅಶೋಕ್ ಚೌಹಾಣ್ ಸೇರಿದಂತೆ ಹಲವು ನಾಯಕರು ಪವಾರ್ ಅವರೊಂದಿಗೆ ಹಾಲಿ ವಿದ್ಯಮಾನಗಳ ಬಗ್ಗೆ ಸಮಾಲೋಚಿಸಿದರು ಕೇಂದ್ರ ಸಚಿವ ರಾಮದಾಸ್ ಅತವಳೆ ಅವರು ಸಹ ಪವಾರ್ ಅವರನ್ನು ಭೇಟಿಯಾಗಿದ್ದರು ಸರ್ಕಾರ ರಚನೆ ಬಿಕ್ಕಟ್ಟು ಕೊನೆಗಾಣಿಸುವ ಬಗ್ಗೆ ಅವರ ಸಲಹೆ ಪಡೆದರು ಬಿಜೆಪಿ ಮತ್ತು ಶಿವಸೇನೆ ರಾಜ್ಯದ ಜನತೆಯ ಆದೇಶವನ್ನು ಗೌರವಿಸಬೇಕು ಎಂದು ಪವಾರ್ ಸೂಚಿಸಿದರು ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರೆಯುವಂತೆ ಫಡ್ಕವೀಸ್ ಅವರಿಗೆ ಸೂಚಿಸಿದ್ದಾರೆ ಅವರು ಮಹಾರಾಷ್ಷದಲ್ಲಿ ಉಂಟಾಗಿರುವ ರಾಜಕೀಯ ಬಿಕ್ಕಟ್ಟಿಗೆ ಮಿತ್ರಪಕ್ಷ ಶಿವಸೇನೆಗೆ ಕಾರಣ ಎಂದರು

ಈಶಾನ್ಯದ ಕಡೆಗೆ ತೆರಳುತ್ತಿದೆ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶ ಬೇಪುಪಾರಾ ಸುಂದರ್ಬಗ್ನ ನದಿಮುಖಜಕ್ಕೆ ಇಂದು ಮಧ್ವರಾತ್ರಿ ತಲುಪಿದೆ

ಗಾಳಿಯ ತೀವ್ರತೆಯ ಕಾರಣ ಒಡಿಶಾದ ಉತ್ತರ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುಂದುವರೆಯಲಿದೆ

ಕೇದ್ರಾಪಾಡಾ ಜಗತ್ಸಿಂಗ್ಪೂರ್ ಭದ್ರತ್ ಮತ್ತು ಬಾಲಸೋರ್ ಜಲ್ಲೆಗಳಲ್ಲಿ ಮುಂದಿನ ಆರು ತಾಸುಗಳಲ್ಲಿ ಭಾರೀ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ಪಾರಾದ್ವೀಪ್ನ ಅನೇಕ ಕಡೆಗಳಲ್ಲಿ ಹಾಗೂ ಜಗತ್ಸಿಂಗ್ಪುರ್ ಮತ್ತು ಕೇಂದ್ರಪಾರಾ ಜಿಲ್ಲೆಗಳಲ್ಲಿ ಮರಗಳು ಧರೆಗುರುಳ ಬಿದ್ದಿರುವ ವರದಿಯಾಗಿದೆ ಈರುಳ್ಳಿ ಲಭ್ಯತೆ ಮತ್ತು ಬೆಲೆಗಳ ಕುರಿತ ಪ್ರಸ್ತುತದ ಪರಿಸ್ಥಿತಿಯನ್ನು ಗ್ರಾಪಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ತಿಗಳು ನಿನ್ನೆ ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಸಂಪುಟದ ಕಾರ್ಯದರ್ಶಿಯವರಿಗೆ ವಿವರಿಸಿದ್ದಾರೆ ಈರುಳ್ಳ ರಫ್ತು ನಿಷೇಧ ಸೇರಿದಂತೆ ಚಿಲ್ಲರೆ ಮಾರಾಟಗಾರರು ಹಾಗೂ ವ್ಯಾಪಾರಸ್ಥರು ಶೇಖರಿಸಿಡುವ ಮಿತಿ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಕೈಗೊಂಡಿರುವ ತ್ರಮಗಳ ಕುರಿತು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೇಶಾದ್ಯಂತ ಈರುಳ್ಳ ಲಭ್ಯತೆ ಮತ್ತು ಬೆಲೆಗಳ ಮೇಲೆ ಗ್ರಾಪಕರ ವ್ಯವಹಾರಗಳ ಇಲಾಖೆ ತೀವ್ರ ನಿಗಾವಹಿಸಿದೆ ಪರಿಸ್ಥಿತಿಯನ್ನು ಪತ್ತಿರದಿಂದಲೇ ಪರಾಮರ್ಶೆನಡೆಸುತ್ತಿದೆ ದೇಶಾದ್ಯಂತ ಈರುಳ್ಳಯ ಒಟ್ಟಾರೆ ಲಭ್ಯತೆಯಲ್ಲಿ ಸುಧಾರಣೆ ತರುವುದು ಹಾಗೂ ಬೆಲೆಗಳ ಒತ್ತಡವನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ

ದಲೈಲಾಮಾ ಅವರನ್ನು ಭೇಟಿಯಾದ ನಂತರ ಒಬ್ಬ ರಾಜತಾಂತ್ರಿಕ ಅಧಿಕಾರಿ ಈ ವಿಷಯವನ್ನು ತಿಳಿಸಿದ್ದಾರೆ ಅಂತಾರಾಷ್ಟೀಯ ಧಾರ್ಮಿಕ ಸ್ವಾತಂತ್ರ್ಯ ವಿಭಾಗದಲ್ಲಿ ಅಮೆರಿಕದ ರಾಯಭಾರಿಯಾಗಿರುವ ಸ್ಕಾಮ್ ಬ್ರೌನ್ಬ್ಯಾಕ್ ಭಾರತದ ಧರ್ಮಶಾಲಾದಲ್ಲಿ ಕಳೆದ ವಾರ ತಾವು ದಲೈಲಾಮಾ ಅವರನ್ನು ಭೇಟಿಯಾಗಿ ಅವರ ಉತ್ತರಾಧಿಕಾರಿ ವಿಚಾರದ ಬಗ್ಗೆ ವಿವರವಾಗಿ ಚರ್ಚಿಸಿರುವುದಾಗಿ ತಿಳಿಸಿದ್ದಾರೆ ಟಿಬೆಟ್ನರ ಮುಂದಿನ ಧಾರ್ಮಿಕ ನಾಯಕನ ಆಯ್ಕೆ ಕುರಿತಂತೆ ಜಾಗತಿಕ ಬೆಂಬಲ ಪಡೆಯಲು ಅಮೆರಿಕದ ನೆರವಾಗಲಿದೆ ಮತ್ತು ಈ ವಿಚಾರದಲ್ಲಿ ಚೀನಾ ಸರ್ಕಾರ ಮೂಗು ತೂರಿಸುವುದನ್ನು ತಪ್ಪಿಸಲಿದೆ ಎನ್ನುವ ಬಗ್ಗೆ ತಾವು ದಲೈಲಾಮಾ ಅವರಿಗೆ ಭರವಸೆ ನೀಡಿದ್ದಾಗಿ ಬ್ರೌನ್ಬ್ಯಾಕ್ ತಿಳಿಸಿದ್ದಾರೆ ಚೀನಾ ದೇಶದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲಿನ ಸುಂಕಗಳನ್ನು ಹಿಂಪಡೆಯಲು ತಾವು ಸಮ್ಮತಿ ನೀಡಿಲ್ಲ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಶ್ವೇತಭವನದಲ್ಲಿ ನಿನ್ನೆ ರಾತ್ರಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಕಟಣೆ ಹೊರಬಿದ್ದಿದ್ದು ಅಮೆರಿಕ ಮತ್ತು ಚೀನಾ ನಡುವಣ ವ್ಯಾಪಾರ ಸಮರ ಸಾಕಷ್ಟು ಶಮನವಾಗುತ್ತಿದೆ ಎನ್ನುವ ಇತ್ತೀಚಿನ ಆಶಾವಾದಕ್ಕೆ ಅಮೆರಿಕದ ಈ ನಿರ್ಧಾರದಿಂದ ತಣ್ಣೀರು ಎರಚಿದಂತಾಗಿದೆ ಕಳೆದ ತಿಂಗಳು ಉಭಯ ದೇಶಗಳು ಮಾಡಿಕೊಂಡಿದ್ದ ಒಪ್ಪಂದದ ಅಂಶವಾಗಿ ಪರಸ್ಪರ ಆಮದು ಸುಂಕಗಳನ್ನು ಪಂತ ಹಂತವಾಗಿ ತಗ್ಗಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿದೆ ಎಂದು ಚೀನಾ ನೀಡಿದ್ದ ಹೇಳಕೆಗೆ ವಿರುದ್ಧವಾಗಿ ಟ್ರಂಪ್ ಅವರ ಪ್ರಕಟಣೆ ಹೊರಬಿದ್ದಿದೆ ಈ ಎರಡೂ ದೇತಗಳ ನಡುವಣ ವ್ಥಾಪಾರ ವಹಿವಾಟನಲ್ಲಿ ಸಾವಿರಾರು ಬಿಲಿಯನ್ ಡಾಲರ್ಗಳಷ್ಟು ವಿಪರೀತ ಸುಂಕವನ್ನು ಎರಡೂ ಸರ್ಕಾರಗಳು ಹೇರಿದ್ದರಿಂದ ಬಿಕ್ಕಟ್ಟು ಉಂಟಾಗಿತ್ತು ಚೀನಾ ದೇಶದ ಆರ್ಥಿಕತೆಗೆ ಹಿನ್ನೆಡೆಯಾಗುತ್ತಿರುವ ಆ ದೇಶ ಇಂತಪ ಹೇಳಿಕೆ ನೀಡಿದೆ ಎಂದು ಸಹ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ